ಇದರ ಅಂಗವಾಗಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿವೇಕಾನಂದ ಅವರಿಗೆ ನಮನ ಸಲ್ಲಿಸಿದ್ದಾರೆ ಸ್ನಾಮಿ ವಿವೇಕಾನಂದರು ಮಹಾನ್ ಚಿಂತಕ ಸನ್ನಾಸಿ ಹಾಗೂ ರಾಷ್ಷ ನಿರ್ಮಾತ್ವ ಆಗಿದ್ದರು ಅವರ ಸ್ಪರಣಾರ್ಥ ಇಂದು ರಾಷ್ಟೀಯ ಯುವ ದಿನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಂದೇಶ ನೀಡಿದ್ದಾರೆ

ವಿವೇಕಾನಂದ ಜಯಂತಿ ಅಂಗವಾಗಿ ಟ್ಲೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿವೇಕಾನಂದರ ಯುವ ಶಕ್ತಿಯ ಪ್ರೇರಕರಾಗಿದ್ದು ಅವರ ಸೇವೆಯ ಸಿದ್ದಾಂತಗಳು ಯುವ ಸಮುದಾಯದಲ್ಲಿ ಅಚ್ಚೊತ್ತಿದೆ ಎಂದಿದ್ದಾರೆ ಕೋಟ್ಲಂತರ ಭಾರತೀಯರ ಹ್ವದಯದಲ್ಲಿ ವಿವೇಕಾನಂದರ ಸ್ವೂರ್ತಿ ಹಾಗೂ ಸಿದ್ದಾಂತಗಳು ಹಾಸುಹೊಕ್ನಾಗಿವೆ ಯುವ ಸಮುದಾಯ ವಿವೇಕಾನಂದರಿಂದ ಪ್ರೇರಿತವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಸ್ನಾಮಿ ವಿವೇಕಾನಂದರ ಚಿಂತನೆಗಳು ಸಾರ್ವಕಾಲಿಕವಾಗಿವೆ ವಿವೇಕಾನಂದರು ಹಿಂದೆ ಮತ್ತು ಎಂದೆಂದಿಗೂ ಭಾರತೀಯ ಯುವ ಸಮುದಾಯದ ಶಕ್ತಿಯಾಗಿದ್ದಾರೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜ್ಯವರ್ಧನ ಸಿಂಗ್ ರಾಠೋಡ್ ಟ್ನೀಟ್ ಮಾಡಿದ್ಗಾರೆ ಸ್ನಾಮಿ ವಿವೇಕಾನಂದರ ಬುದ್ಲಿವಂತಿಕೆ ಹಾಗೂ ಸರಳ ಜೀವನವನ್ನು ಅವರು ಪ್ರಶಂಸಿಸಿದ್ದು ರಾಷ್ಷೀಯ ಯುವ ದಿನದ ಅಂಗವಾಗಿ ಎಲ್ಲಾ ಯುವಕರಿಗೆ ಶುಭ ಕೋರಿದ್ದಾರೆ

ವೆಂಕಯ್ತ ನಾಯ್ದು ಉದ್ಘಾಟಿಸಿದರು ಮಹಾರಾಷ್ಸ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಮತ್ತು ಕೇಂದ್ರ ವಾಣಿಜ್ಯ ಸಚಿವ ಸುರೇಶ್ ಪ್ರಭು ಹಾಗೂ ಇತರ ಗಣ್ಣರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಪ್ರಸ್ತಾವಿಕ ಭಾಷಣದಲ್ಲಿ ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಮಾತನಾಡಿ ಕೃಷಿ ಕ್ಷೇತ್ರದ ಅಭಿವೃದ್ದಿ ಇಲ್ಲದೆ ಉತ್ವಾದನಾ ಹಾಗೂ ಸೇವಾ ವಲಯಗಳ ಬೆಳವಣಿಗೆ ಸಾಧ್ಯವಿಲ್ಲ ಎಂದು ಹೇಳಿದರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಉಜ್ಲೇಕಿಸ್ತಾನಕ್ಕೆ ಅಧಿಕೃತ ಪ್ರವಾಸವನ್ನು ಇಂದಿನಿಂದ ಆರಂಭಿಸಲಿದ್ದಾರೆ ಅವರು ಸಮರ್ಖಂಂಡ್ನಳಲ್ಲಿ ನಡೆಯಲಿರುವ ಮೊದಲ ಭಾರತ ಕೇಂದ್ರ ಏಷ್ಯಾ ಮಾತುಕತೆಯಲ್ಲಿ ಉಜ್ಜೇಳಿಸ್ತಾನದ ವಿದೇಶಾಂಗ ಸಚಿವ ಅಬ್ದುಲ್ ಅಜೀಜ್ ಕಮಿಲೋವ್ ಅವರೊಂದಿಗೆ ಭಾಗವಹಿಸಲಿದ್ದಾರೆ ಈ ಮಾತುಕತೆಯಲ್ಲಿ ಆಫ್ರಾನಿಸ್ತಾನದ ವಿದೇಶಾಂಗ ಸಚಿವರು ವಿಶೇಷ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಜೊತೆಗೆ ಕಜಕಿಸ್ತಾನ್ ತಜಕಿಸ್ತಾನ್ ಮತ್ತು ತುಕ್ರ್ ್ಮೇನಿಸ್ತಾನದ ವಿದೇಶಾಂಗ ಸಚಿವರೂ ಸಹ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಎರಡೂ ರಾಷ್ಲಗಳು ಇತಿಹಾಸ ಹಾಗೂ ಸಾಂಸ್ಕತಿಕ ಸಂಬಂಧಗಳನ್ನು ಹಂಚಿಕೊಳ್ಳಲಿವೆ ಭಾರತ ಹಾಗೂ ಮಧ್ಯ ಏಷ್ಯಾ ರಾಷ್ಟಗಳು ವಿವಿಧ ಕ್ಷೇತ್ರಗಳಲ್ಲಿ ಹಾಗೂ ಸ್ತರಗಳಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಮಾತುಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ

ನವದೆಪಲಿಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ರಾಷ್ಷೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತಂದಿದು ಅವುಗಳು ಇದೀಗ ಫಲಕೊಡುತ್ತಿವೆ ಎಂದು ಹೇಳಿದರು

ಅರುಣಾಚಲ ಪ್ರದೇಶದ ಇಟಾ ನಗರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಪ್ರಸ್ತಾವನೆಗೆ ನಾಗರಿಕ ವಿಮಾನಯಾನ ಸಚಿವಾಲಯದ ಚಾಲನಾ ಸಮಿತಿ ಅಂಗೀಕಾರ ನೀಡಿದೆ ಈ ವಿಮಾನ ನಿಲ್ದಾಣದಿಂದ ಅರ್ಥಿಕ ಅಭಿವೃದ್ದಿ ಹಾಗೂ ಸ್ವಳೀಯ ಪ್ರದೇಶಗಳ ಸಂಪರ್ಕ ಹೆಚ್ಚಲಿದೆ

ನವದೆಪಲಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ರಾಷ್ಷೀಯ ಸಮಾವೇಶನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಭಾಷಣ ಮಾಡಲಿದ್ದಾರೆ ನಿನ್ನೆ ಆರಂಭವಾದ ಸಮಾವೇಶದಲ್ಲಿ ಕೇಂದ್ರ ಸಚಿವ ಹಾಗೂ ಪಕ್ಷದ ಹಿರಿಯ ಮುಖಂಡ ರಾಜನಾಥ್ ಸಿಂಗ್ ರೈತರ ಕಲ್ಕಾಣ ಕುರಿತ ನಿರ್ಣಯವನ್ನು ಮಂಡಿಸಿದರು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರುವ ವಿವಿಧ ಮಹತ್ತರ ಯೋಜನೆಗಳ ಬಗ್ಗೆ ವಿವರ ನೀಡಿದರು ಬಡವರು ಹಾಗೂ ರೈತರ ಏಳಿಗೆಗಾಗಿ ಸರ್ಕಾರ ಪಲವು ನೀತಿಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು

ಈ ನಿರ್ಣಯವನ್ನು ವಿದೇಶಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಸಮ್ಮೇಳನದಲ್ಲಿ ಮಂಡಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇಚ್ಚಾಶಕ್ತಿಯಿಂದ ಜನಧನ ಯೋಜನೆ ಮೂಲಕ ಬಡವರು ಬ್ಯಾಂಕ್ ಖಾತೆ ಹೊಂದುವಂತೆ ಮಾಡಿದರು ಎಂದು ಸುಷ್ಮ ಸ್ವರಾಜ್ ಹೇಳಿದರು

ಶ್ವೇತಭವನದಲ್ಲಿ ನಡೆದ ರಾಷ್ಟ ಸ್ಥಳೀಯ ಮತ್ತು ಸಮುದಾಯದ ಮುಖಂಡರೊಂದಿಗೆ ನಡೆದ ದುಂಡು ಮೇಜನ ಚರ್ಚೆಯಲ್ಲಿ ಅವರು ಗಡಿಭದ್ರತೆ ಅಗತ್ಯವನ್ನು ಒತ್ತಿ ಹೇಳಿದರು ಈ ಕಾರ್ಯಕ್ಕೆ ಬೇಕಾದ ಅನುದಾನ ಒದಗಿಸಲು ತಾವು ಕಾಂಗ್ರೆಸ್ನತ ಸಮ್ಮತಿ ಬಯಸುತ್ತಿರುವುದಾಗಿ ಅವರು ಹೇಳಿದರು ಭಾರತ ಅಮೆರಿಕ ಸಚಿವರ ದ್ವಿಪಕ್ಷೀಯ ಅಂತರ ಅಧಿವೇಶನದ ಮೊದಲ ಸಭೆ ನವದೆಹಲಿಯಲ್ಲಿಂದು ನಡೆಯಿತು ಸಚಿವರ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ಸಂದರ್ಭದಲ್ಲಿ ಹಲವು ನಿರ್ಧಾರಗಳ ಬಗ್ಗೆ ಚರ್ಚಿಸಲಾಯಿತು ಹಾಗೂ ರಕ್ಷಣಾ ವಿಚಾರ ಕುರಿತಂತೆ ಮತ್ತು ಉಭಯ ರಾಷ್ಷಗಳ ಹಿತಾಸಕ್ತಿಗೆ ಅನುಗುಣವಾಗಿ ವಿದೇಶಿ ನೀತಿಗಳ ಕುರಿತಂತೆ ದ್ವಿಪಕ್ಷೀಯ ಸಹಕಾರಗಳನ್ನು ಮುಂದುವರಿಸುವ ಕುರಿತಂತೆ ಮಾತುಕತೆ ನಡೆಸಲಾಯಿತು ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವುದನ್ನು ಪಾಕಿಸ್ತಾನ ಮುಂದುವರೆಸಿರುವ ಹಿನ್ನೆಲೆಯಲ್ಲಿ ಆ ದೇಶದ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಎಂದು ಭಾರತ ಹೇಳಿದೆ ಮಾತುಕತೆ ನಡೆಸಲು ಭಾರತ ತಿರಸ್ಕರಿಸುತ್ತಿದೆ ಎಂಬ ಪಾಕಿಸ್ತಾನ ಪ್ರಧಾನ ಮಂತ್ರಿ ಇಮ್ರಾನ್ವನ್ ಹೇಳಿಕೆಗೆ ನವದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ನಿನ್ನೆ ಪ್ರತಿಕ್ರಿಯಿಸಿದ್ದಾರೆ ಮಾತುಕತೆಗೆ ಪಾಕಿಸ್ತಾನ ಆಸಕ್ತಿ ತೋರಿದ್ದಲ್ಲಿ ಇದುವರೆಗೂ ಆ ದೇಶ ಮುಂಬೈ ದಾಳ ಹಾಗೂ ಪಠಾಣ್ಕೋನಟ್ ಮೇಲೆ ಭಯೋತ್ಪಾದಕ ದಾಳಿ ನಡೆಸಿದವರ ವಿರುದ್ದ ಇನ್ನೂ ಏಕೆ ಕ್ರಮಕೈಗೊಂಡಿಲ್ಲ ಎಂದು ಅವರು ಪ್ರತ್ನಿಸಿದರು ಭಾರತದಲ್ಲಿ ಅಲ್ಪಸಂಬ್ಯಾತರ ಪರಿಸ್ಹಿತಿ ಕುರಿತಂತೆ ಇಮ್ರಾನ್ವಾ ನ್ ಹೇಳಕೆಗೆ ಪ್ರತಿಕ್ರಿಯಿಸಿದ ರವೀಶ್ ಕುಮಾರ್ ಭಾರತದಲ್ಲಿರುವ ಐಕ್ಕ ಹಾಗೂ ಬಹುಸಮಾಜದ ಬಗ್ಗೆ ಭಾರತಕ್ಕೆ ಉಪನ್ಥಾಸ ನೀಡುತ್ತಿರುವ ವಿಶ್ವ ಕಟ್ಟಕಡೆಯ ದೇಶ ಪಾಕಿಸ್ತಾನವಾಗಿದೆ ಎಂದು ಹೇಳಿದರು ಭಾರತದಲ್ಲಿರುವ ಅಲ್ಪಸಂಖ್ಯಾತರನ್ನು ಹೇಗೆ ಗೌರವಿಸಲಾಗುತ್ತಿದೆ ಎಂದು ಪ್ರತಿಯೊಬ್ಬರಿಗೂ ಸಂಪೂರ್ಣ ಅರಿವಿದೆ ಎಂದು ಅವರು ಹೇಳಿದರು

ದೇಶಾದ್ಲಂತ ಭಯೋತ್ವಾದನೆಯನ್ನು ನಿರ್ಮೂಲಗೊಳಿಸುವ ಜಂಟಿ ಕಾರ್ಯಾಚರಣೆ ನಡೆಸುತ್ತಿರುವ ಅಮೆರಿಕಾದ ಮೈತ್ರಿಗೆ ಅಫ್ವಾನಿಸ್ತಾನ ರಾಷ್ಟೀಯ ರಕ್ಷಣಾ ಪಡೆ ಹಾಗೂ ಭದ್ರತಾ ಪಡೆಗಳು ಬೆಂಬಲ ನೀಡುತ್ತಿವೆ ಕೆನಡಾದಲ್ಲಿ ಡಬಲ್ ಡಕ್ಕರ್ ಬಸ್ಲೊಂದು ನಿನ್ನೆ ಪ್ರಯಾಣಿಕ ತಂಗುದಾಣಕ್ಕೆ ಡಿಕ್ಕಿ ಹೊಡೆದ ಕಾರಣ ಮೂವರು ಮೃತಪಟ್ಲದ್ದು

ವೆಸ್ಟೊದರೋ ನಿಲ್ದಾಣದ ಬಳಿ ಈ ದುರಂತ ಸಂಭವಿಸಿದ್ದು ಮೃತಪಟ್ಟ ಮೂವರಲ್ಲಿ ಇಬ್ಲರು ಬಸ್ಲಿನಲ್ಲಿದ್ದವರು ಹಾಗೂ ಇನ್ನೋರ್ವ ವ್ಯಕ್ತಿ ಪ್ರಯಾಣಿಕ ತಂಗುದಾಣದಲ್ಲಿದ್ದವನು ಬಸ್ ಚಾಲಕನನ್ನು ಬಂಧಿಸಲಾಗಿದೆ ಎಂದು ಪೋಲಿಸರು ತಿಳಿಸಿದ್ದಾರೆ

ಪಂದ್ನದ ಅವಧಿಯಲ್ಲಿ ಎರಡು ತಂಡಗಳು ಯಾವುದೇ ಅಂಕ ಗಳಿಸಿರಲಿಲ್ಲ ಹಾಕಿ ಸೆಮಿಫ್ಟೆನಲ್ ಪಂದ್ಯಗಳು ಮುಂಬೈನಲ್ಲಿ ನಡೆಯುತ್ತಿದ್ದು ಇನ್ನೊಂದು ಸೆಮಿಫ್ಟೆನಲ್ ಪಂದ್ಯ ಪರಿಯಾಣ ಮತ್ತು ಉತ್ತರ ಪ್ರದೇಶ ನಡುವೆ ಮಧ್ಯಾಹ್ನದ ನಂತರ ನಡೆಯಲಿದೆ